ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆ ಕೆಆರ್ಎಸ್ ಕಬಿನಿ ತುಂಗಭದ್ರಾ ಜಲಾಶಯ ಭರ್ತಿ ಕೈಷ್ಣ ಮತ್ತು ಉಪ ನದಿಗಳಲ್ಲಿ ಪ್ರವಾಹ ಭೀತಿ ಪ್ರವಾಪ ಕೊರೊನಾ ಸಂಕಷ್ನದ ನಡುವೆಯೂ ರಾಜ್ಯದ ಜಿಡಿಪಿ ಬೆಳವಣಿಗೆ ಸದ್ವಥ ಉಪ ಮುಖ್ಯಮಂತ್ರಿ ಡಾ

ಕಲ್ಲಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಪ ಭೀತಿ ಕಾಣಿಸಿಕೊಂಡಿದೆ ಕಾವೇರಿ ನದಿ ಪಾತ್ರದ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದೆ ಕಬಿನಿ ಮತ್ತು ಕೆಆರ್ಎಸ್ ಭರ್ತಿಯಾಗಿದ್ದು ತುಂಗಭದ್ರಾ ಜಲಾಶಯ ಸಪ ತುಂಬಿದೆ ಯಾದಗಿರಿ ವಿಜಯಪುರ ಕಲಬುರಗಿ ಬೀದರ್ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಂಭವವಿರುವುದರಿಂದ ಯೆಲ್ಲೋ ಅಲರ್ಟ್ ಫೋಷಿಲಾಗಿದೆ

ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ದಿನಗಳಿಂದ ಸುರಿಯುತ್ತಿರುವ ನಿರಂತರ ಮಳೆಯಿಂದಾಗಿ ಜನಜೀವನ ತೀವ್ರ ಅಸ್ತವಸ್ಥವಾಗಿದೆ ಮಹಾರಾಷ್ಟದ ಪಶ್ಚಿಮ ಫೆಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಮಲಪ್ರಭಾ ನದಿ ಅಪಾಯದ ಮಟ್ಟ ಮೀರಿ ಪರಿಯುತ್ತಿದೆ ಉಳಿದಂತೆ ಕೃಷ್ಣ ನದಿ ಹಾಗೂ ಅದರ ಉಪ ನದಿಗಳು ಹಾಗೂ ಘಟಪ್ರಭಾ ಮತ್ತದರ ಉಪ ನದಿಗಳಾದ ಮಾರ್ಕಂಡೇಯ ಹಿರಣ್ಣಕೇತಿ ನದಿಗಳು ತುಂಬಿ ಹರಿಯುತ್ತಿವೆ

ಇದೇ ರೀತಿ ಮಳೆ ಮುಂದುವರೆದರೆ ನೀರಿನ ಜಲಾಶಯದ ನೀರಿನ ಪರಿವು ಜಾಸ್ತಿಯಾಗಿ ಅನಾಹುತ ಸಂಭವಿಸಬಹುದು ಎಂಬ ಆತಂಕ ವ್ಯಕ್ತವಾಗಿದೆ

ಈ ಕುರಿತು ನಮ್ಮ ಕೊಪ್ಪಳ ಪ್ರತಿನಿಧಿ ಮಾಹಿತಿ ನೀಡಿದ್ದಾರೆ

ಕರಾವಳಿಯ ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಮಳೆ ತೀವ್ರಗೊಂಡಿದೆ ಇಂದು ವೆಳಗ್ಗೆನಿಂದ ಎಡಬಿಡದೇ ಗುಡುಗು ಸಹಿತ ಧಾರಕಾರ ಮಳೆಯಾಗುತ್ತಿದ್ದು

ಸಮುದ್ರದ ತೀರದಲ್ಲಿ ಇದೀಗ ಮತ್ತೆ ಕಡಲೊರೆತ ಸಮಸ್ಯೆ ತಲೆದೋರಿದೆ ಧಾರಾಕಾರ ಮಳೆಯಿಂದಾಗಿ ಜಿಲ್ಲೆಯ ಸ್ವರ್ಣ ಸೀತಾ ಸೌಪರ್ಣಿಕ ವಾರಾಹಿ ಚಕ್ರ ಕುಟ್ಟ ಹಾಗೂ ಕಾತಿ ನದಿಗಳು ತುಂಬಿ ಹರಿಯುತ್ತಿದ್ದು ತಗ್ಗು ಪ್ರದೇಶಗಳು ಜಲಾವೃತವಾಗಿವೆ

ಕೃಷ್ಣ ನದಿ ಪಾತ್ರದಲ್ಲಿ ಪ್ರವಾಹದ ಆತಂಕ ತೀವ್ರಗೊಂಡಿದೆ

ಗಂಟೆ ಗಂಟೆಗೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ವಿಪತ್ತು ನಿರ್ವಹಣಾ ತಂಡ ದೇವದುರ್ಗ ತಾಲೂಕಿನ ಗೂಗಲ್ ಮತ್ತು ರಾಯಚೂರು ತಾಲೂಕಿನ ಗುರ್ಜಾಪುರ ಬ್ಯಾರೆಜ್ಗೆ ಭೇಟ ನೀಡಿ ಪರಿಸ್ವಿತಿ ಅವಲೋಕಿಸಿದರು ಈ ಮಧ್ಯೆ ರಾಯಚೂರು ತಾಲೂಕಿನ ಗೋನವಾರ ತಾಲೂಕಿನಲ್ಲಿ ಮನೆಯೊಂದು ಕುಸಿದಿದ್ದು ಸ್ವಳಕ್ಕೆ ತಹತೀಲ್ದಾರ್ ಭೇಟ ಪರಿಶೀಲಿಸಿದರು ಹುಬ್ಬಳ್ಳಿ ಧಾರವಾಡದಲ್ಲಿಯೂ ನಿರಂತರ ಮಳೆಯಾಗುತ್ತಿದೆ ಹುಬ್ಬಳ್ಳಯ ಬಾಪೂಜನಗರದಲ್ಲಿ ಮಳೆಯುಂದಾಗಿ ಚರಂಡಿಗಳಲ್ಲಿ ಹೆಚ್ಚನ ನೀರು ಪರಿದು ಮನೆಗಳಿಗೆ ನುಗ್ಗಿರುವ ಪ್ರದೇಶಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಭೇಟಿ ನೀಡಿ ಪರಿತೀಲಿಸಿದರು

ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಭಾರಿ ಮಳೆಯಾಗುತ್ತಿದೆ

ನೆರೆ ಸಮಸ್ಯೆ ಸೇರಿದಂತೆ ಪತ್ತು ಹಲವು ಸವಾಲುಗಳ ನಡುವೆಯೂ ರಾಜ್ಯದ ಜಿಡಿಪಿ ಸದೃಢ ಮತ್ತು ಸುಹಿರವಾಗಿ ಬೆಳೆಯುತ್ತಿದ್ದು

ಅಶ್ವತ್ತನಾರಾಯಣ ವಿಶ್ವಾಸ ವ್ವಕ್ತಪಡಿಸಿದ್ದಾರೆ

ರಾಜ್ಯದ ಅರ್ಥಿಕತೆಗೆ ಬೆಸ್ಟೆಲುಬಾಗಿರುವ ಕೈಷಿ ಐಟಿ ಬಿಟಿ ಕೈಗಾರಿಕೆ ಉತ್ತಾದನೆ ಹಾಗೂ ಸೇವಾ ವಲಯಗಳಿಗೆ ಮತ್ತಷ್ಟು ಶಕ್ತಿ ತುಂಬುವ ನಿಟ್ಟಿನಲ್ಲಿ ಸರಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ

ಈಗ ಬೇಡಿಕೆಗಿಂತ ಸೌಲಭ್ಯಗಳು ಹೆಚ್ಚಾಗಿವೆ ಹೀಗಾಗಿ ಜನತೆ ಆತಂಕಕ್ಕೆ ಒಳಗಾಗದೆ ಧ್ವೆರ್ಯವಾಗಿರಬೇಕು ಎಂದು ಕಿವಿಮಾತು ಹೇಳಿದರು ಗಲಭೆಪೀಡಿತ ಬೆಂಗಳೂರಿನ ಕೆ ಜಿ ಹಳ್ಳಿ ಮತ್ತು ಡಿ ಜಿ

ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಪೋಲಿಸ್ ಭದ್ರತೆ ಒದಗಿಸಲಾಗಿದೆ

ಗೃಹ ಸಚಿವ ಬಸವರಾಜ ದೊಮ್ಲಾಯಿ ಸುದ್ದಿಗಾರರೊಂದಿಗೆ ಮಾತನಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕುವವರ ವಿರುದ್ದ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಕುರಿತು ಸೈಬರ್ ಅಪರಾಧ ವಿಭಾಗದ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗುವುದು ಸಾಮಾಜಿಕ ಸ್ವಾಸ್ಟ್ಯ ಕಾಪಾಡಲು ಕಠಿಣ ಕ್ರಮಗಳನ್ನು ಕೈಗೊಳ್ಟಲಾಗುವುದು ಎಂದರು ಈ ಮಧ್ಯೆ ಗಲಭೆ ಕುರಿತು ವಸ್ತುತ್ವಿತಿಯ ಅಧ್ಯಯನ ನಡೆಸುತ್ತಿರುವ ಬಿಜೆಪಿ ಮುಖಂಡರ ತಂಡ ಪ್ರತ್ಯಕ್ಷದರ್ತಿಗಳಿಂದ ಮಾಹಿತಿ ಕ್ರೋಢಿಕರಿಸಿತು ಶಾಸಕ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅರವಿಂದ ನಿಂಬಾವಳಿ ನೇತೃತ್ವದ ತಂಡ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೂ ಸಹ ತೆರಳಿ ಅವರಿಂದ ಫಟನೆ ಕುರಿತು ವಿವರ ಸಂಗ್ರಹಿಸಿತು

ಆರೋಗ್ಯ ಇಲಾಖೆ ತ್ರಮವಹಿಸಬೇಕು ಜನತೆ ಸೂಕ್ತ ಸಹಕಾರ ನೀಡಿದರೆ ಗುರಿ ಸಾಧಿಸುವುದು ಕಷ್ನವೇನಲ್ಲ ಎಂದು ಜಿಲ್ಲಾಧಿಕಾರಿ ಜಿ

ಜಿಲ್ಲೆಯಲ್ಲಿ ಇದೀಗ ಸೋಂಕು ಪತ್ತೆ ಪರೀಕ್ಷೆ ಹೆಚ್ಚಾಗಿದ್ದು ಪರಿಣಾಮ ಸೋಂಕತರ ಸಂಖ್ಯೆಯಲ್ಲೂ ಏರಿಕೆಯಾಗಿದೆ ಎಂದರು ಕೋವಿಡ್ ಸೋಂಕು ನಿಯಂತ್ರಣದ ಭಾಗವಾಗಿ ಸ್ಥಗಿತವಾಗಿದ್ದ ದಕ್ಷಿಣ ಕನ್ನಡ ಕೇರಳದ ಗಡಿ ಭಾಗದ ರಸ್ತೆಗಳಲ್ಲಿ ದೈನಂದಿನ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಲಾಗಿದೆ ಗಡಿ ರಸ್ತೆಗಳ ಮೂಲಕ ಸಂಚರಿಸುವವರು ಗ್ರಾಮ ಪಂಚಾಯತ್ ಪುರಸಭೆ ಮುಂತಾದ ಸ್ವಳೀಯ ಸಂಸ್ವೆಗಳಿಂದ ಮಾಸಿಕ ಪಾಸ್ ಪಡೆಯಬೇಕು ಪ್ರತಿದಿನ ವೈದ್ಯಕೀಯ ಪರೀಕ್ಷೆಗೆ ಒಳಗಾಗಬೇಕೆಂದು ಸೂಚಿಸಲಾಗಿದೆ ಕೇರಳದಿಂದ ಬಂದು ಜಿಲ್ಲೆಯಲ್ಲಿ ಉಳಿಯ ಬಯಸುವವರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ದಾಖಲಿಸಿ ಕೊಂಡು ಪಾಸ್ ಪಡೆದು ಕೊಳ್ಳಬೇಕು ಇಂತಹ ಪಾಸ್ ಪಡೆದವರು ತಲಪಾಡಿ ಅಥವಾ ಚಾಲ್ಲೂರು ಚೆಕ್ ಪೋಸ್ಟ್ ಮೂಲಕವೇ ಸಂಚರಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾ

ರಾಜ್ಯದಲ್ಲಿ ಕೊರೊನಾ ಸೋಂಕಿನಿಂದ ಗುಣಮುಖರಾಗುತ್ತಿರುವ ಪ್ರಮಾಣ ಏರಿಕೆಯಾಗುತ್ತಿದೆ

ದೇಶದ ಅಭಿವೃದ್ದಿಯಲ್ಲಿ ಎಂ ಎಸ್ ಎಂ ಇ ವಲಯ ಮಹತ್ತರ ಪಾತ್ರ ವಹಿಸಿದೆ ಎಂದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ಸಚಿವ ನಿತಿನ್ ಗಡ್ಧರಿ ಹೇಳಿದ್ದಾರೆ

ಎಸ್ ಎಂ

ಈ ವೇಳೆ ಸಚಿವರು ಯಾವುದೇ ನೆಪ ನೀಡದೇ ಕಾಮಗಾರಿಯಯನ್ನು ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಎಂದು ಅಧಿಕಾರಿಗಳಗೆ ಆದೇಶ ನೀಡಿದರು ಸಾರ್ವಜನಿಕ ಪಡಿತರ ವಿತರಣಾ ವ್ಯವಸ್ಥೆಯಡಿ ಯಾದಗಿರಿ ಜಿಲ್ಲೆಯ ನ್ನಾಯಬೆಲೆ ಅಂಗಡಿಗಳಿಗೆ ಆಗಸ್ಟ್ ತಿಂಗಳ ಪಡಿತರ ಧಾನ್ಯ ಬಿಡುಗಡೆ ಮಾಡಲಾಗಿದೆ ಎಂದು ಯಾದಗಿರಿ ಜೆಲ್ಲಾಧಿಕಾರಿ ಎಂ

ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಗರೀಬ್ ಕಲ್ಕಾಣ ಅನ್ನ ಯೋಜನೆಯಡಿ ಹಾಗೂ ರಾಜ್ಯ ಸರ್ಕಾರದ ಎನ್ ಎಫ್ ಎಸ್